ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಚರ್ಚಿಸಲು ವಿರೋಧ ಪಕ್ಷಗಳ ಶಾಸಕರನ್ನು ಒಳಗೊಂಡ ಸಭೆ ಕೆರದಿದ್ದು

ಕೊಪ್ಪಳ ತಾಲೂಕಿನ ಹುಲಗಿಯಲ್ಲಿಂದು ವಿಜಯನಗರ ಕಾಲುವೆಗಳ ಆಧುನೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಯಾವುದೇ ಆತಂಕವಿಲ್ಲದೆ ಮಹದಾಯಿ ಯೋಜನೆ ಜಾರಿಯಾಗಲಿದೆ ಎಂದು ಹೇಳಿದರು

ಪಿ ರಿಷ್ಕಂತ್ ತಿಳಿಸಿದ್ದಾರೆ ದಕ್ಷಿಣ ವಲಯ ಐಜಿಪಿ ವಿಪುಲ್ ಕುಮಾರ್ ಸೇರಿದಂತೆ ಎಲ್ಲಾ ಪೊಲೀಸ್ ಸಿಬ್ಬಂದಿಯ ಸೋಂಕು ಪರೀಕ್ಷಾ ವರದಿ ನೆಗಟಿವ್ ಬಂದಿದೆ ಎಂದು ಅವರು ಹೇಳಿದರು

ಜಲ್ಲೆಯಲ್ಲಿ ವೈದ್ಧರು ಹಾಗೂ ಅರೆ ವೈದ್ಧಕೀಯ ಸಿಬ್ಬಂದಿ ಕೊರತೆ ಇಲ್ಲ

ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಡಿ ಪನ್ನೇಕರ್ ಮಾತನಾಡಿ ಪ್ರಾಥಮಿಕ ಪಂತದಲ್ಲಿ ಸೋಂಕು ತಗುಲಿದ ಪ್ರಕರಣಗಳ ಪತ್ತೆಗೆ ಐದು ತಂಡ ರಚಿಸಲಾಗಿದೆ ಕೆಲವರನ್ನು ಹೋಂ ಕ್ವಾರ್ಕೆಂಟ್ಟಿನ್ ಮಾಡಲಾಗಿದೆ ಈ ವಲಯಗಳಿಂದ ಹೊರಬರುವವರ ವಿರುದ್ದ ತ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದರು

ದೇವಯ್ಯ ತಿಳಿಸಿದ್ದಾರೆ

ಯಾದಗಿರಿ ಜಲ್ಲೆಯಲ್ಲಿ ಕೊರೊನಾ ಸೋಂಕು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಲ್ಲೆಯ ಧಾರ್ಮಿಕ ಸ್ಥಳಗಳಾದ ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ಸಾರ್ವಜನಿಕರ ಪ್ರವೇತ ಹಾಗೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವುದನ್ನು ಎರಡು ವಾರಗಳವರೆಗೆ ಮುಂದೂಡಿ ಜಿಲ್ಲಾಧಿಕಾರಿ ಎಂ ಕೂರ್ಮಾರಾವ್ ಆದೇಶ ಹೊರಡಿಸಿದ್ದಾರೆ

ಕೊಪ್ಪಳ ಜಲ್ಲೆಯ ಹುಲಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೊಳಿ ಕೊರೋನಾ ಸೋಂಕು ತಡೆಗೆ ಸೂಕ್ಷಕಮ ಕೈಗೊಳ್ಳಲಾಗುತ್ತಿದೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಹಾಗೂ ಸೋಂಕು ನಿಯಂತ್ರಣ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುವುದು ರಾಜ್ಯದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಜಾರಿ ಮಾಡುವ ಅಗತ್ತ ಇಲ್ಲ ಎಂದು ಹೇಳಿದರು

ಕೊರೋನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಪಲವು ರಾಜ್ಯಗಳಿಂದ ಸ್ವಂತ ಊರುಗಳಿಗೆ ಹಿಂದಿರುಗಿರುವ ವಲಸೆ ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿ ಉದ್ದೇತದಿಂದ ಈ ಯೋಜನೆಯನ್ನು ಆರಂಭಿಸಲಾಗಿದೆ ಎಂದು ಅವರು ಹೇಳಿದರು

ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಪ್ರಧಾನಮಂತ್ರಿ ಭಾಷಣದ ನಂತರ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಬಿತ್ತರವಾಗಲಿದೆ

ದಾವಣಗೆರೆಯಲ್ಲಿಂದು ಬ್ಗಾಂಕರ್ಗಳ ಜಿಲ್ಲಾಮಟ್ವದ ಸಭೆಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಮುದ್ರಾ ಉದ್ಯೋಗಿನಿ ನಲ್ಮ್ ಸೇರಿದಂತೆ ಹಲವು ಯೋಜನೆಗಳಡಿ ಸಾಲಸೌಲಭ್ಯ ನೀಡಲಾಗುತ್ತಿದೆ ಎಂದು ಹೇಳಿದರು ಸಾಲ ನೀಡಿಕೆ ಸಂದರ್ಭದಲ್ಲಿ ಬ್ಡಾಂಕ್ಗಳು ಕೈಷಿ ಕೈಗಾರಿಕೆ ಸ್ವಯಂ ಉದ್ಯೋಗ ಮತ್ತು ಶಿಕ್ಷಣ ಸೇರಿದಂತೆ ಎಲ್ಲ ವಲಯಗಳಗೂ ಆದ್ಯತೆ ನೀಡಬೇಕು ಎಂದು ಸಿದ್ದೇಶ್ವರ್ ತಿಳಿಸಿದರು ರಾಜ್ಯದ ವಿವಿಧೆಡೆ ನಿನ್ನೆ ರಾತ್ರಿಯಿಂದ ಇಂದು ಬೆಳಗಿನವರೆಗೆ ಧಾರಾಕಾರ ಮಳೆ ಸುರಿದ ವರದಿಗಳು ಬಂದಿವೆ

ಹೊಸದುರ್ಗ ತಾಲೂಕಿನ ಬಾಗೂರು ಮತ್ತೋಡು ಶ್ರೀರಾಂಪುರ ಮಾಡದಕೆರೆ ಹೊಳಲ್ಲೆರೆ ತಾಲೂಕಿನ ಹೆಚ್ ಡಿ ಪುರ ತಾಳ್ಯ ಹೊಳಲ್ಲೆರೆ ರಾಮಗಿರಿ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ನಾಯನಕಹಟ್ಟಿ ಚಳ್ಳಕೆರೆ ದೇವರ ಮರಿಕುಂಟೆ ತಳಕು ಚಿತ್ರದುರ್ಗ ತಾಲೂಕಿನ ಐನಹಳ್ಳಿ ಭರಮಸಾಗರ ಸಿರಿಗೆರೆ ಸೇರಿದಂತೆ ಹಲವೆಡೆ ಮಳೆ ಬಿದ್ದಿದೆ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಬೀಳುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆಯ ನದಿ ತೀರದ ಶೃಂಗೇರಿ ಖಾಂಡ್ಕ ಮತ್ತು ಹೊರನಾಡು ದೇವಾಲಯಗಳ ಸಮೀಪ ಭದ್ರೂ ಮತ್ತು ತುಂಗಾ ನದಿಗಳಲ್ಲಿ ಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದು ಸಾರ್ವಜನಿಕರು ನದಿಗಳಲ್ಲಿ ಈಜಲು ಇಳಿಯದಂತೆ ಹೊರನಾಡು ದೇವಾಲಯ ಆಡಳಿತ ಮಂಡಳಿ ತಿಳಿಸಿದೆ ನಾಡಪ್ರಭು ಕೆಂಪೇಗೌಡ ಅವರ ಜನ್ನ ದಿನವನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಐಡೆಕ್ ಸಂಸ್ಥೆ ಕೆಂಪೇಗೌಡ ಪ್ರತಿಮೆ ವಿನ್ಯಾಸ ಹಾಗೂ ನೀಲನಕ್ಷೆ ರೂಪಿಸಿದೆ

ಮುಂದಿನ ವರ್ಷ ಕೆಂಪೇಗೌಡ ಜಯಂತಿ ಆಚರಣೆ ವೇಳೆಗೆ ಪ್ರತಿಮೆ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದು ಅವರು ತಿಳಿಬಿದರು ತಮ್ನ ಆಡಳಿತ ಕಾಲದಲ್ಲಿ ಕೆಂಪೇಗೌಡ ಅವರು ಕೆರೆ ಗೋಪುರಗಳನ್ನು ನಿರ್ಮಿಸಿದರು ದೇವನಹಳ್ಳಿಯ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅವರ ನಾಮಕರಣ ಮಾಡಲಾಗಿದೆ ಎಂದು ಡಾ